ಕ್ಕಷಿ ಮೂಲ ಸೌಕರ್ಯ ಪಾಗೂ ಖಾಸಗಿ ಉದ್ದಮಗಳಿಗೆ ಪೆಚ್ಚು ಒತ್ತು ನಿಡಲಾಗುವುದು ಕೃಷಿಕರು ಪೆಚ್ಚು ಉತ್ಪಾದನೆ ಮಾಡಲು ಪಾಗೂ ಬಿದಿರು ಜೇನು ಕ್ಲಷಿಗೆ ಆದ್ಲತೆ ನೀಡಲಾಗುವುದು ಎಂದು ಸಚಿವರು ತಿಳಿಸಿದರು

ಕ್ಕಷಿ ಮೂಲಸೌಕರ್ಯ ವಲಯದಲ್ಲಿ ಪೂಡಿಕೆಯನ್ನು ವಿಸ್ತರಿಸುವುದು ಬಜೆಟ್ನ ಪ್ರಸ್ತಾವನೆಗಳಲ್ಲಿ ಸೇರಿದೆ ಮೀನುಗಾರರ ಸಮುದಾಯಗಳ ಅಭಿವೃದ್ದಿ ಉದ್ದೇಶದಿಂದ ಪ್ರಧಾನಮಂತ್ರಿ ಮತ್ನ್ನ ಸಂಪದ ಯೋಜನೆಯನ್ನು ಜಾರಿಗೆ ತರಲಾಗುವುದು ಈ ಯೋಜನೆಯಡಿ ಮೀನುಗಾರಿಕೆ ಇಲಾಖೆ ಮೀನುಗಾರಿಕೆ ನಿರ್ವಹಣಾ ವ್ಯವಸ್ಥೆಯೊಂದನ್ನು ಪ್ರಾರಂಭಿಸಲಿದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು ಶೂನ್ನ ಬಂಡವಾಳ ಕ್ಷಷಿಗೆ ಆದ್ನತೆ ಕೃಷಿ ಆಧಾರಿತ ಕೈಗಾರಿಕೆಗಳಲ್ಲಿ ಖಾಸಗಿ ಹೂಡಿಕೆಗೆ ಅವಕಾಶ ನೀಡಲಾಗಿದ್ಲು

ಪಣಕಾಸು ಸಚಿವೆಯಾಗಿ ನಿರ್ಮಲಾ ಸೀತಾರಾಮನ್ ಅವರ ಮೊದಲ ಬಜೆಟ್ ಇದಾಗಿದ್ಲು ಮೂಲ ಸೌಕರ್ಯ ಅಭಿವ್ದದಿ ಭಾರತದ ಆರ್ಥಿಕತೆಯನ್ನು ಐದು ಟ್ರಿಲಿಯನ್ ಡಾಲರ್ಗಳಿಗೆ ಏರಿಕೆ ಮಾಡುವುದು ರೈತರ ಕಲ್ನಾಣ ಮತ್ತು ಜಲ ಭದ್ರತೆಯನ್ನೊಳಗೊಂಡ ಪ್ರಮುಖ ಅಂತಗಳಗೆ ಒತ್ತು ನೀಡಿದ್ದಾರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಭಾರತದ ಆರ್ಥಿಕತೆ ಐದು ಟ್ರಲಿಯನ್ ಡಾಲರ್ಗಳಿಗೆ ತಲುಪಲಿದೆ ಎಂಬ ವಿಶ್ವಾಸವನ್ನು ಪಣಕಾಸು ಸಚಿವರು ವ್ಯಕ್ತಪಡಿಸಿದರು

ಆರ್ಥಿಕ ತಜ್ಞರು ಕೇಂದ್ರ ಸಚಿವರು ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಅನಿವಾಸಿ ಭಾರತೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ಗೋಯಂಕಾ ಪ್ರತಿಕ್ರಿಯೆ ನಿಡ ಗ್ರಾಮೀಣ ಭಾಗದಲ್ಲಿ ಮೂಲ ಸೌಕರ್ಯ ಪೆಚ್ಚಳಕ್ಷ ಆದ್ದತೆ ನೀಡಿರುವುದರಿಂದ ಬಂಡವಾಳ ಹೂಡಿಕೆಗೆ ವಿಘುಲ ಅವಕಾಶಗಳು ಸಿಕ್ಕಿವೆ ಎಂದರು ನವದೆಪಲಿಯಲ್ಲಿ ಸುಧಿಗಾರರೊಂದಿಗೆ ಮಾತನಾಡಿದ ಗೋಯಂಕಾ ಐಟಿ ರಿಟರ್ನ್ ಸಲ್ಲಿಕೆ ವೇಳೆ ಪ್ಲಾನ್ ಬದಲು ಅಧಾರ್ ಕಾರ್ಡ್ ಸಂಖ್ಯೆ ಮಾತ್ರ ನೀಡುವ ನಿರ್ಧಾರ ಡಿಜಿಟಲ್ ಪೇಮೆಂಟ್ಗಳಿಗೆ ಒತ್ತು ನೀಡಿರುವುದರಿಂದ ತೆರಿಗೆ ವಲಯದಲ್ಲಿ ಭಾರಿ ಬದಲಾವಣೆ ಕಾಣಬಹುದಾಗಿದೆ ಎಂದರು ನಬಾರ್ಡ್ ಅಧ್ಯಕ್ಷ ಎಚ್

ಬನವಾಲಾ ಮಾತನಾಡಿ ತೂನ್ನ ಬಂಡವಾಳ ಕೃಷಿ ಪಧ್ಯತಿಗೆ ಆದ್ನತೆ ನೀಡಿರುವುದು ಕೋಟ್ನಂತರ ರೈತರಿಗೆ ನೆರವಾಗಲಿದೆ ಇದರಿಂದ ಕೃಷಿಕರ ಬಂಡವಾಳ ಹೂಡಿಕೆ ಪ್ರಮಾಣ ಇಳಿಕೆಯಾಗಲಿದೆ ಎಂದು ವಿವರಿಸಿದರು ಮುಂಬೈ ಷೇರು ವಿನಿಮಯ ಪೇಟೆಯ ಆಶೀತ್ ಕುಮಾರ್ ಜೌಪಾಣ್ ಮಾತನಾಡಿ ಎಲ್ಲ ಕ್ಷೇತ್ರಗಳಿಗೆ ಆಗತ್ಸಕ್ಕೆ ತಕ್ಕಂತೆ ಆದ್ದತೆ ನೀಡುವ ಮೂಲಕ ಸಮಗ್ರ ಬಜೆಟ್ ಮಂಡಿಸಲಾಗಿದೆ ಇದು ಪ್ರಗತಿಯ ದ್ಲೋತಕವೂ ಆಗಿದೆ ಎಂದು ಹೇಳಿದರು ಅನಿವಾಸಿ ಭಾರತೀಯರು ಬಜೆಟ್ಗೆ ಮಿತ್ರ ಪ್ರತಿಕ್ರಿಯೆ ನೀಡಿದ್ದಾರೆ

ಸ್ವಾರ್ಟ್ ಆಪ್ಗಳಿಗೆ ಮಹಿಳಾ ಸಬಲೀಕರಣಕ್ಕೆ ಹಾಗೂ ಯುವ ಭಾರತ ನಿರ್ಮಾಣಕ್ಕೆ ಆದ್ದತೆ ನೀಡುವ ಮೂಲಕ ಸಮತೋಲನ ಕಾಯ್ದುಕೊಳ್ಳಲಾಗಿದೆ ಎಂದು ಪಲವಾರು ಮಂದಿ ಪ್ರತಿಕ್ರಿಯೆ ನೀಡಿದ್ದಾರೆ ಯುಎಇ ಎನ್ಎಂಸಿ ಹೆಲ್ತಕೇರ್ ಸಂಸ್ಥಾಪಕ ಅಧ್ವಕ್ಷ ಬಿ ಆರ್ ಶೆಟ್ಟಿ ಇದೊಂದು ನವ ಭಾರತ ಉದಯದ ಸಂಕೇತ ಎಂದು ಬಣ್ಣಿಸಿದರು ದಾನುಬೆ ಸಂಸ್ಥಾಪಕ ರಿಜ್ವಾನ್ ಸಾಜನ್ ಮಾತನಾಡಿ ಅನಿವಾಸಿ ಭಾರತೀಯರು ಭಾರತಕ್ಕೆ ಬಂದ ಕೂಡಲೇ ಆಧಾರ್ ನೀಡುವ ನಿರ್ಧಾರ ಉತ್ತಮವಾಗಿದೆ ಎಂದು ಪೇಳಿದರು ದೇಶದ ಪ್ರಗತಿಗೆ ಪೂರಕವಾಗಿರುವ ದೂರದೃಷ್ಟಿಯುಳ್ಳ ಸಮಗ್ರ ಬಜೆಟ್ ಇದಾಗಿದೆ ಎಂದು ಎಫ್ಕೆಸಿಸಿಐ ಅಧ್ಯಕ್ಷ ಲಿಂಗನಗೌಡ ತಿಳಿಸಿದ್ದಾರೆ ಆದರೆ ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ ಪೆಟ್ಟಳ ಮಾಡಿರುವದರಿಂದ ಅಗತ್ಯ ಮಸ್ತುಗಳ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಕೂಡಲೇ ಈ ನಿರ್ಧಾರವನ್ನು ಹಿಂಪಡೆಯಬೇಕು ಎಂದು ಅವರು ಆಗ್ರಹಿಸಿದ್ದಾರೆ

ಕೇಂದ್ರ ಬಜೆಟ್ ಕುರಿತು ಶಿಮ್ಲಾದಲ್ಲಿ ಜೈರಾಮ್ ಠಾಕೂರ್ ಪ್ರತಿಕ್ರಿಯೆ ನೀಡಿದರು ಸರ್ವ ಜನರ ಪಾಲುದಾರಿಕೆಯೊಂದಿಗೆ ನವ ಭಾರತ ನಿರ್ಮಾಣದ ಆತಯವನ್ನು ಈ ಬಜೆಟ್ ಹೊಂದಿದೆ ಎಂದರು

ಇದಕ್ಕಾಗಿ ಕೇಂದ್ರ ಪಣಕಾಸು ಸಚಿವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಜೈರಾಮ್ ಠಾಕೂರ್ ಹೇಳಿದರು

ಭಾರತ್ಮಾಲಾ ಯೋಜನೆಯಡಿ ರಾಜ್ಯದ ರಸ್ತೆ ಹೆದ್ದಾರಿ ಅಭಿವೃದ್ದಿಗೆ ಆದ್ಯಕೆ ನೀಡಲಾಗಿದೆ

ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು ಮುಂಗಡ ಪತ್ರ ಅರ್ಥಿಕತೆಯ ಅನೌಪಚಾರಿಕ ಭಾಗವನ್ನು ಗಮನದಲ್ಲಿರಿಸಿಕೊಂಡು ಅದನ್ನು ದಿಪಚಾರಿಕ ವಿಭಾಗಕ್ಕೆ ಸ್ಥಳಾಂತರಿಸುವ ಪ್ರಯತ್ನ ಮಾಡುತ್ತಿದೆ ಎಂದು ಹೇಳಿದರು

ಪ್ರಮುಖ ಕ್ಷೇತ್ರಗಳಿಗೆ ಅದ್ದತೆ ನೀಡಿದೆ ಎಂದು ಕಂದಾಯ ಕಾರ್ಯದರ್ಶಿ ಡಾ

ತೆರಿಗೆ ಮೇಲಿನ ಮುಂಗಡಪತ್ರದಲ್ಲಿಯ ಅಂಶಗಳ ಕುರಿತು ಕೇಂದ್ರ ನೇರ ತೆರಿಗೆ ಮಂಡಳಿಯ ಅಧ್ಯಕ್ಷ ಪ್ರಮೋದ್ ಜಂದ್ರ ಮೋದಿ ವಿವರಿಸಿದರು

ನಿನ್ನೆ ಬಜೆಟ್ ಭಾಷಣ ಮಾಡಿದ ನಿರ್ಮಲಾ ಸೀತಾರಾಮನ್ ಕೃಷಿ ಕ್ಷೇತ್ರದಲ್ಲಿ ಶೂನ್ತ ಬಂಡವಾಳ ಕೃಷಿ ಪದ್ಧತಿಗೆ ಒತ್ತು ನೀಡಲಾಗಿದೆ ಎಂದು ತಿಳಿಸಿದ್ದರು

ಸಾಮಾನ್ಯ ಮುಂಗಡ ಪತ್ರ ಸಂಪೂರ್ಣ ಪತಾತೆ ಮೂಡಿಸುವಂಥದ್ದಾಗಿದೆ ಎಂದು ಮಧ್ಯಪ್ರದೇತ ಮುಖ್ಯಮಂತ್ರಿ ಕಮಲ್ನಾಥ್ ಬಣ್ಣಿಸಿದ್ದಾರೆ ಈ ಮುಂಗಡಪತ್ರದಿಂದ ಸಾಮಾನ್ಯ ನಾಗರಿಕರಿಗೆ ಮೋಸವಾದಂತೆ ಭಾಸವಾಗುತ್ತಿದೆ ಮತ್ತು ಈ ಮುಂಗಡಪತ್ರ ಪಣದುಬ್ಬರವನ್ನು ಪೆಚ್ಚಿಸಲಿದೆ ಎಂದರು ಮಧ್ಯಮ ವರ್ಗದವರಿಗೆ ಆದಾಯ ತೆಂಗೆಯಲ್ಲಿ ಯಾವುದೇ ರೀತಿಯ ವಿನಾಯಿತಿ ನೀಡಲಾಗಿಲ್ಲ ಎಂದು ಕಮಲ್ ನಾಥ್ ಹೇಳಿದ್ದಾರೆ ಇದೇ ರೀತಿ ಕೃಷಿಕರ ಆದಾಯ ಪೆಜ್ಜಳಕ್ಕಾಗಲಿ ಅವರ ಸಾಲಮನ್ನಾ ಕುರಿತಾಗಲಿ ಈ ಬಜೆಟ್ ನಲ್ಲಿ ಯಾವ ಅಂಶವಿಲ್ಲ ಎಂದರು ಈ ಬಜೆಟ್ ಅಭಿವೃದ್ಧಿಯ ವೇಗವನ್ನು ತ್ಗುಸಲಿದೆ ಎಂದರು ಇದು ಸಾರ್ವಜನಿಕರ ಅಪೇಕ್ಷೆಗೆ ವಿರುದ್ದವಾಗಿದ್ದು ಅಜ್ಜೆ ದಿನ್ ಗೆ ಯಾವುದೇ ರೀತಿಯ ಸಂಬಂಧ ಹೊಂದಿಲ್ಲ ಎಂದು ಕಮಲ್ ನಾಥ್ ಹೇಳಿದರು

ಜನಸಂಘದ ಸ್ನಾಪಕ ಶ್ಲಾಮ್ ಪ್ರಸಾದ್ ಮುಖರ್ಜಿ ಅವರ ಜನ್ನದಿನದಂದೇ ವಾರಣಾಸಿಯಲ್ಲಿ ಸದಸ್ನತ್ತ ಅಭಿಯಾನ ಆರಂಭವಾಗುತ್ತಿದೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಿಜೆಪಿ ಕಾರ್ಯಕಾರಿ ಆದ್ಲಕ್ಷ ಜೆಪಿ ನಡ್ಡಾ ಪಕ್ಷದ ಸದಸ್ನತ್ತ ಆಭಿಯಾನ ಮುಖ್ಯಸ್ತ ಶಿವರಾಜ್ ಸಿಂಗ್ ಚವ್ವಾನ್ ಕೂಡಾ ಈ ಸಂದರ್ಭದಲ್ಲಿ ಪಾಜರಿರಲಿದ್ದಾರೆ

ಈ ಅಧಿಕಾರಿಗಳು ಢಾಕಾದಲ್ಲಿ ಭಾರತೀಯ ರಾಯಭಾರಿ ಕಜೇರಿಗೆ ಭೇಟ ನೀಡಿದ್ದರು ಭಾರತ ಬಾಂಗ್ಲಾದೇತ ಜಂಟಿ ಸಲಹಾ ಅಯೋಗದ ಐದನೇ ವಾರ್ಷಿಕ ಸಭೆಯಲ್ಲಿ ಮಾಡಿಕೊಂಡ ಒಪ್ಪಂದದ್ದಯ ಈ ಕಾರ್ಯಕ್ರಮ ಪಮ್ಸಿಕೊಳ್ಳಲಾಗಿದೆ

ಈ ಪಂದ್ಯದಲ್ಲಿ ಗೆಲುವು ಸಾಧಿಸಿದರೂ ಪಾಕಿಸ್ತಾನ ವಿಶ್ವಕಪ್ ಟೂರ್ನಿಯಿಂದ ಹೊರಬಿದ್ದಿದೆ

ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು ಲೀಡ್ಸ್ನಲ್ಲಿ ನಡೆಯಲಿರುವ ಕೊನೆಯ ಲೀಗ್ ಪಂದ್ಯದಲ್ಲಿ ಭಾರತ ತಂಡ ಶ್ರೀಲಂಕಾವನ್ನು ಎದುರಿಸಲಿದೆ